ಬುದ್ದಿಹೀನ ದ್ವೇಷಕ್ಕಿಂತ ಯಾವಾಗಲೂ ಸಂತೋಷ ಮೇಲುಗೈ ಸಾಧಿಸುತ್ತದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಂದು ಹೇಳಿದ್ದಾರೆ ಸಂತೋಷ ಎಂಬುದು ಭೂತಾನ್ ದೇಶ ಮಾನವೀಯತೆಗೆ ನೀಡಿದ ಸಂದೇಶವಾಗಿದೆ ಅದು ಸಾಮರಸ್ಥದಿಂದ ಹುಟ್ಟುತ್ತದೆ ಎಂದು ಹೇಳದರು ಇಂದು ಬೆಳಗ್ಗೆ ಥಿಂಘುನಲ್ಲಿ ಭೂತಾನ್ ರಾಯಲ್ ವಿಶ್ವವಿದ್ದಾಲಯದ ವಿದ್ದಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭೂತಾನ್ ಸಂತೋಷದ ಸಾರವನ್ನು ಮತ್ತು ಸಾಮರಸ್ಕ ಒಗ್ಗಟ್ಟು ಮತ್ತು ಸಹಾನುಭೂತಿಯ ಮನೋಭಾವವನ್ನು ಅರ್ಥಮಾಡಿಕೊಂಡಿದೆ ಎಂದು ಶ್ಲಾಭಿಸಿದರು ಇಡೀ ವಿಶ್ವವು ಭೂತಾನ್ ಅನ್ನು ಒಟ್ಲು ರಾಷ್ಷೀಯ ಸಂತೋಷದ ಪರಿಕಲ್ಪನೆಯೊಂದಿಗೆ ಸಂಯೋಜಿಸುತ್ತದೆ ಎಂದರು ಭಾರತ ಮತ್ತು ಭೂತಾನ್ನ ಇತಿಹಾಸ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಸಂಪ್ರದಾಯಗಳು ಉಭಯ ದೇಶಗಳು ಮತ್ತು ಅದರ ಜನರ ನಡುವೆ ವಿಶಿಷ್ಟ ಮತ್ತು ಆಳವಾದ ಬಾಂಧವ್ಯವನ್ನು ಸೃಷ್ಟಿಸಿದೆ ಎಂದು ಪ್ರಧಾನಿ ಹೇಳಿದರು ಆದ್ದರಿಂದ ಭೂತಾನ್ ಮತ್ತು ಭಾರತದ ಜನರು ಪರಸ್ಪರ ಹೆಚ್ಚಿನ ಬಾಂಧವ್ದ ಹೊಂದಿದ್ದಾರೆ

ರಾಜಕುಮಾರ ಸಿದ್ದಾರ್ಥ ಗೌತಮ್ ಅವರು ಭಾರತದ ಭೂಮಿಯಲ್ಲಿ ಬುದ್ಧನಾಗಿ ಪರಿವರ್ತನೆಯಾಗಿರುವುದು ನಮ್ಮ ದೇಶದ ಅದೃಷ್ಟ

ಪ್ರಧಾನಮಂತ್ರಿ ಅವರು ತಮ್ನ ಪುಸ್ತಕ ಎಕ್ಸಾಮ್ ವಾರಿಯರ್ಸ್ನಲ್ಲಿ ಬರೆದ ಹೆಚ್ಚನ ವಿಷಯ ಭಗವಾನ್ ಬುದ್ದನ ಬೋಧನೆಗಳಿಂದ ಪ್ರಭಾವಿತವಾಗಿವೆ ವಿಶೇಷವಾಗಿ ಸಕಾರಾತ್ಕಕತೆಯ ಪ್ರಾಮುಖ್ಯತೆ ಭಯ ನಿರ್ಮೂಲನೆ ಮತ್ತು ಏಕತೆಯಲ್ಲಿ ಜೀವಿಸುವುದು ಮುಂತಾದವು ಬುದ್ದನ ಬೋಧನೆಯಿಂದ ಪ್ರಭಾವಿತವಾದವು ಎಂದು ಹೇಳಿದ ಅವರು ನಾವು ಎದುರಿಸುತ್ತಿರುವ ಪ್ರತಿಯೊಂದು ಸವಾಲನ್ನು ಜಯಿಸಲು ನವೀನ ಪರಿಹಾರಗಳನ್ನು ಕಂಡುಕೊಳ್ಳಬೇಕೆಂದು ಯುವಕರಿಗೆ ಕರೆ ನೀಡಿದರು ಸಾಂಪ್ರದಾಯಿಕ ಸಹಕಾರ ಕ್ಷೇತ್ರಗಳ ಹೊರತಾಗಿ ಉಭಯ ದೇಶಗಳು ಹೊಸ ಗಡಿಯತ್ತ ಮುಖ ಮಾಡಿವೆ ಶಾಲೆಗಳಿಂದ ಹಿಡಿದು ಬಾಹ್ವಾಕಾಶದವರೆಗೆ ಡಿಜೆಟಲ್ ಪಾವತಿಯಿಂದ ವಿಪತ್ತು ನಿರ್ವಹಣೆವರೆಗೆ ವ್ಯಾಪಕವಾಗಿ ಸಹಕರಿಸಲು ಉಭಯ ದೇಶಗಳು ಪ್ರಯತ್ನಿಸುತ್ತಿವೆ ಎಂದು ಪ್ರಧಾನಿ ತಿಳಿಬದರು

ಭೂತಾನ್ ತನ್ನ ಸ್ವಂತ ಸಣ್ಣ ಉಪಗ್ರಹವನ್ನು ವಿನ್ಯಾಸಗೊಳಿಸಲು ಹಾಗೂ ಉಡಾವಣೆ ಮಾಡಲು ಯುವ ಭೂತಾನ್ ವಿಜ್ಞಾನಿಗಳು ಭಾರತಕ್ಕೆ ಪ್ರಯಾಣಿಸುತ್ತಿರುವುದು ಬಹಳ ಸಂತೋಷದ ಸಂಗತಿಯಾಗಿದೆ ಈ ಸಂದರ್ಭದಲ್ಲಿ ಒಂದಾಗುವ ಯುವಕರು ಮುಂದೆ ವಿಜ್ಞಾನಿಗಳು ಎಂಜಿನಿಯರ್ಗಳು ಮತ್ತು ಅನ್ವೇಷಕರಾಗುತ್ತಾರೆ ಎಂದು ಅವರು ಆಶಿಸಿದರು ವಿಶ್ವದ ಅತಿದೊಡ್ಡ ನವೋದ್ಯಮ ಪರಿಸರ ವ್ಯವಸ್ಟೆಗೆ ಭಾರತವೂ ಪ್ರಮುಖ ನೆಲೆಯಾಗಿದೆ ಮತ್ತು ಭಾರತದಲ್ಲಿ ಹೊಸತನವನ್ನು ಕಂಡುಕೊಳ್ಳಲು ಇದು ಉತ್ತಮ ಸಮಯ ಎಂದು ತಿಳಿಸಿದರು

ಭಾರತವು ಹಿಂದೆಂದಿಗಿಂತಲೂ ವೇಗವಾಗಿ ಬಡತನವನ್ನು ತೊಡೆದುಹಾಕುತ್ತಿದೆ ಕಳೆದ ಐದು ವರ್ಷಗಳಲ್ಲಿ ಮೂಲಸೌಕರ್ಯ ನಿರ್ಮಾಣದ ವೇಗ ದ್ವಿಗುಣಗೊಂಡಿದೆ ಎಂದು ಅವರು ಹೇಳದರು ಜಮ್ನು ಕಾಶ್ನೀರದಲ್ಲಿನ ನಿರ್ಬಂಧಗಳನ್ನು ಸಡಿಲಿಸಲಾಗಿದ್ದು ಪರಿಸ್ಥಿತಿ ಸಹಜ ಸ್ಥಿತಿಗೆ ಮರಳುತ್ತಿದೆ ಜನತೆ ಸಂಚಾರ ಎಂದಿನಂತಿದೆ ಕಾಶ್ಮೀರ ಕಣಿವೆಯ ಕೆಲ ಪ್ರದೇಶಗಳಲ್ಲಿ ನಿಷೇಧಿಸಲಾಗಿದ್ದ ಸ್ಟಿರ ದೂರವಾಣಿ ಸೇವೆ ಮನರಾರಂಭಗೊಂಡಿದೆ ಜಮ್ನು ಮತ್ತು ಕಾಶ್ನೀರದ ಮುಖ್ಯ ಕಾರ್ಯದರ್ಶಿ ಹಾಗೂ ಸರ್ಕಾರದ ವಕ್ತಾರ ರೋಹಿತ್ ಕನ್ಲಾಲ್ ಮಾತನಾಡಿ ವಿವಿಧ ಪ್ರದೇಶಗಳಲ್ಲಿ ಸ್ನಗಿತಗೊಳಸಲಾಗಿದ್ದ ಸೇವೆಗಳನ್ನು ಹಂತ ಹಂತವಾಗಿ ಮನರಾರಂಭಿಸಲಾಗುತ್ತಿದೆ ನಾಳೆಯಿಂದ ಶಾಲಾ ಕಾಲೇಜುಗಳು ಆರಂಭವಾಗಲಿವೆ ಇದಕ್ಕೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಅಗತ್ತ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ

ಇದನ್ನು ಸರಿದೂಗಿಸಲು ಹೆಚ್ಚುವರಿ ತರಗತಿಗಳನ್ನು ನಡೆಸುವ ಯೋಚನೆಯಿದೆ ಎಂದು ಹೇಳಿದರು ಜಿಲ್ಲಾಡಳಿತ ಶಾಲೆಗಳನ್ನು ಪುನರಾರಂಭಿಸಲು ಅಗತ್ಯವಾದ ಎಲ್ಲಾ ನೆರವನ್ನು ಶಾಲೆಗಳ ಆಡಳಿತ ಮಂಡಳಗಳಿಗೆ ನೀಡಿದೆ ಶ್ರೀನಗರ ಹಾಗೂ ಇತರ ಜೆಲ್ಲಾ ಕೇಂದ್ರಗಳಲ್ಲಿ ಬಾಸಗಿ ವಾಹನಗಳ ಸಂಚಾರವು ಹೆಚ್ಲಳಗೊಂಡಿರುವುದಾಗಿ ಕನ್ನಾಲ್ ಅವರು ತಿಳಿಸಿದ್ದಾರೆ

ದೇಶದ ಹಲವೆಡೆ ಭಾರೀ ಮಳೆಯಾಗಿದ್ದು

ಹಿಮಾಚಲ ಪ್ರದೇಶದಲ್ಲಿ ಪ್ರವಾಹ ಹಾಗೂ ಭೂ ಕುಸಿತ ಉಂಟಾಗಿ ಅನೇಕ ಕಡೆ ರಸ್ನೆ ಸಂಚಾರ ಸ್ನಗಿತಗೊಂಡಿದೆ ಇಂದು ಶಿಮ್ಲಾ ಸೋಲನ್ ಮಂಡಿ ಮತ್ತು ಕಾಂಗ್ರಾ ಜಿಲ್ಲೆಗಳು ಸೇರಿದಂತೆ ಹಲವೆಡೆ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೂಚನೆ ನೀಡಿದೆ ರಾಷ್ಷ ರಾಜಧಾನಿಯಲ್ಲಿ ಇಂದು ಮುಂಜಾನೆ ಹಗುರ ಮಳೆಯಾಗಿದ್ದು ಕಳೆದ ರಾತ್ರಿಯಿಡೀ ಸುರಿದ ಮಳೆಯಿಂದಾಗಿ ನಗರದ ಅನೇಕ ಭಾಗಗಳು ಜಲಾವೃತವಾಗಿವೆ

ಅಫ್ಲಾನಿಸ್ಸಾನದಲ್ಲಿರುವ ಅಮೆರಿಕ ಸೇನೆಯನ್ನು ಕಡಿತಗೊಳಿಸುವ ಸಂಬಂಧ ಅಮೆರಿಕ ಮತ್ತು ತಾಲಿಬಾನ್ ನಡುವೆ ನಡೆಯುತ್ತಿರುವ ಮಾತುಕತೆ ಕೊನೆಯ ಹಂತಕ್ಕೆ ತಲುಪಿರುವಾಗಲೇ ಈ ದಾಳಿ ನಡೆದಿದೆ ಈ ದಾಳಿಯಲ್ಲಿ ತಮ್ನ ಪಾತ್ರವಿಲ್ಲ ಎಂದು ಈಗಾಗಲೇ ತಾಲಿಬಾನ್ ಸ್ವಪ್ಪಪಡಿಸಿದೆ ಗಾಯಗೊಂಡಿರುವವರಲ್ಲಿ ಹೆಚ್ಚನವರು ಮಹಿಳೆಯರು ಮತ್ತು ಮಕ್ಕಳಾಗಿದ್ದಾರೆ

ಅಫ್ಲಾನಿಸ್ನಾನದಲ್ಲಿ ಆಗಾಗ ಶಿಯಾ ಮುಸ್ನಿಮರನ್ನು ಗುರಿಯಾಗಿಸಿ ಇಸ್ವಾಮಿಕ್ ಸ್ನೇಟ್ ಉಗ್ರರು ದಾಳ ನಡೆಸುತ್ತಿದ್ದಾರೆ ಕಾಬೂಲ್ನಲ್ಲಿಯೂ ಉಗ್ರರ ತಂಡ ಸ್ಕ್ರಿಯವಾಗಿದೆ ಆದರೆ ಈ ದಾಳಿಯ ಹೊಣೆಯನ್ನು ಇದುವರೆಗೂ ಯಾರೂ ವಹಿಸಿಕೊಂಡಿಲ್ಲ